ಿ ಅತಿವೃಷ್ಷಿಯಿಂದ ಹಾನಿಗಿಡಾದ ಕೊಡಗು ಜಿಲ್ಲೆಯಲ್ಲಿ ದೇಶದಲ್ಲೇ ಮಾದರಿಯಾಗುವಂತ ಮನೆಗಳ ಪುನರ್ನಿರ್ಮಾಣಕ್ಕೆ ಕ್ರಮ ವಸತಿ ಖಾತೆ ಸಚಿವ ಯು

ಿ ರಾಜ್ಯದಲ್ಲಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಪದ್ಧತಿ ಶೀಘ್ರ ಅನುಷ್ಠಾನ ಕೃಷಿ ಖಾತೆ ಸಚಿವ ಎನ್

ವಾರ್ತೆಗಳ ವಿವರ ಕೊಡಗು ಜಿಲ್ಲೆ ಸೇರಿದಂತೆ ರಾಜ್ಯದ ಪಲವು ಜಿಲ್ಲೆಗಳಲ್ಲಿ ಕಳೆದ ಮೂರು ತಿಂಗಳಿಂದ ಭಾರಿ ಮಳೆಯಿಂದ ಉಂಟಾದ ನಷ್ನದ ಪರಿಪಾರಕ್ಕಾಗಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ನೇತೃತ್ವದಲ್ಲಿ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಯಿತು ಕೊಡಗು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಪಾಸನ ಶಿವಮೊಗ್ಗ ಉತ್ತರಕನ್ನಡ ಬೆಳಗಾವಿ ಮೈಸೂರು ಹಾಗೂ ಇತರೆ ಜಿಲ್ಲೆಗಳಲ್ಲಿ ಆಗಿರುವ ಪಾನಿಯ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು

ಮೂಲ ಸೌಕರ್ಯ ಶಾಲಾ ಕಟ್ಟಡ ಮನೆಗಳಿಗೆ ಆಗಿರುವ ಪಾನಿಯ ಅಂದಾಜು ವಿವರ ಕಾಫಿ ಅಡಿಕೆ ಮೆಣಸು ಭತ್ತ ಮುಂತಾದ ಬೆಳೆಗಳ ಹಾನಿಯ ಬಗ್ಗೆ ಪ್ರತೇಕ ಪ್ರಸ್ತಾವ ಹಾನಿಗೊಳಗಾದ ಗ್ರಾಮಗಳನ್ನು ಮಾದರಿ ಗ್ರಾಮಗಳನ್ನಾಗಿ ಅಭಿವ್ಯದ್ದಿ ಪಡಿಸಲು ನೀಲ ನಕ್ಷೆ ಸಿದ್ದ ಪಡಿಸುವಂತೆ ಮುಖ್ಯಮಂತ್ರಿ ಎಚ್

ವಸತಿ ನಿರ್ಗತಿಕರಿಗೆ ಒಂದೇ ಮಾದರಿಯ ಪ್ರಕೃತಿ ವಿಕೋಪ ಯೋಜನೆಯಡಿ ಮನೆಗಳನ್ನು ನಿರ್ಮಿಸಲಾಗುವುದು ಮನೆಗಳ ನಿರ್ಮಾಣಕ್ಕೆ ವಿಶೇಷ ಅನುದಾನ ಬಳಕೆ ಮಾಡಲಾಗುವುದು ಎಂದರು

ಭೋಜೇಗೌಡ ತಿಳಿಸಿದ್ದಾರೆ ಪ್ರಕೃತ್ತಿ ವಿಕೋಪದಿಂದಾಗಿ ಪಾನಿಗೊಳಗಾದ ಕೊಡಗು ಜಿಲ್ಲೆಯ ಮಕ್ಕಂದೂರು ಮುಕ್ಕೋಡ್ಲು ಇಗ್ಗೋಡ್ಲು ಮಾದಾಪುರ ವ್ಯಾಪ್ತಿಯ ಕಾಫಿ ತೋಟಗಳಿಗೆ ಭೇಟಿ ನೀಡಿ ಹಾನಿಯ ಬಗ್ಗೆ ಪರಿಶೀಲಿಸಿದ ನಂತರ ಮಾತನಾಡಿದ ಅವರು ಈಗಾಗಲೇ ಕಾಫಿ ಮಂಡಳಿಯಿಂದ ಅಧಿಕಾರಿಗಳು ಕೊಡಗು ಸಕಲೇಶಪುರ ವ್ಯಾಪ್ತಿಯ ವಿವಿಧ ಕೋಟಗಳಲ್ಲಿ ಸಂಭವಿಸಿರುವ ಪಾನಿ ಸಂಬಂಧಿತ ಸಮೀಕ್ಷೆ ಕೈಗೊಂಡಿದ್ದಾರೆ ಸಮೀಕ್ಷೆ ಮುಕ್ತಾಯವಾದ ಬಳಿಕವೇ ನಷ್ಟದ ನಿಖರ ಮಾಹಿತಿ ದೊರಕಲಿದೆ ಆ ಬಳಿಕ ಕೇಂದ್ರ ಸರ್ಕಾರಕ್ಕೆ ಕಾಫಿ ಮಂಡಳಿಯಿಂದ ನಷ್ಟ ಪರಿಹಾರದ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಕೊಡಗಿನಲ್ಲಿ ಪ್ರಕೃತ್ತಿ ವಿಕೋಪದಿಂದ ಸಂಭವಿಸಿರುವ ಭೂಪಾನಿ ಮತ್ತು ಕೃಷಿ ಫಸಲು ಪಾನಿಯ ಕುರಿತಂತೆ ಪ್ರತ್ಯೇಕ ಸಮೀಕ್ಷೆ ನಡೆಸಲಾಗುವುದು ಈ ದುರಂತ ಕಾಫಿ ಕೃಷಿಯ ಇತಿಹಾಸದಲ್ಲಿಯೇ ಸಂಭವಿಸಿರುವ ದೊಡ್ಡ ದುರಂತ ಎಂದು ವಿಷಾದಿಸಿದ ಅವರು ಕಾಫಿ ಕೃಷಿಕರಿಗೆ ಎಲ್ಲಾ ರೀತಿಯ ನೆರವು ನೀಡಲು ಕಾಫಿ ಮಂಡಳಿ ಬದ್ದವಾಗಿದೆ ಎಂದು ಎಂ

ಭೋಜೇಗೌಡ ಭರವಸೆ ನೀಡಿದರು

ರಾಜ್ಯದ ಬೊಕ್ಕಸ ಬರಿದಾಗಿದೆ ಈ ಹಿನ್ನೆಲೆ ಪಣಕಾಸು ಪರಿಸ್ಥಿತಿ ಕುರಿತು ಶ್ವೇತಪತ್ರ ಬಿಡುಗಡೆ ಮಾಡಬೇಕು ಎಂದು ಬಿಜೆಪಿ ಮುಖಂಡ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ ಸ್ಟಳೀಯ ಸಂಸ್ವೆಗಳ ಚುನಾವಣೆ ಓನ್ನೆಲೆ ಮಂಡ್ಕದಲ್ಲಿ ನಿನ್ನೆ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಯಶಸ್ವಿನಿ ಮತ್ತು ಸಮಗ್ರ ಆರೋಗ್ಯ ಕಾರ್ಡ್ ಯೋಜನೆಗಳನ್ನು ಜಾರಿಗೆ ತರಲು ಸಾಧ್ಯವಾಗಿಲ್ಲ ಹೀಗಾಗಿ ಸ್ವಳೀಯ ಸಂಸ್ವೆಗಳನ್ನು ಅಭಿವೃದ್ದಿಪಡಿಸಲು ಸರ್ಕಾರ ವಿಫಲವಾಗಿದೆ ಎಂದು ದೂರಿದರು ಐದು ವರ್ಷಗಳ ಕಾಲ ರಾಜ್ಯದಲ್ಲಿ ಸಮಿತ್ರ ಸರ್ಕಾರ ಇರಬೇಕೆಂದು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿತ್ರ ಸರ್ಕಾರಕ್ಕೆ ಯಾವುದೇ ಅಪಾಯವಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಹೇಳಿದ್ದಾರೆ ದಾವಣಗೆರೆಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಿತ್ರ ಸರ್ಕಾರದಲ್ಲಿ ಮತ್ತೊಬ್ಬರು ಮುಖ್ಯಮಂತ್ರಿಯಾಗುವುದು ಪ್ರಸ್ತುತ ವಿಚಾರವೇ ಅಲ್ಲ ಮುಂದಿನ ವಿಧಾನಸಭಾ ಚುನಾವಣೆಯ ಸಂದರ್ಭ ಬಂದಾಗ ಆ ಪ್ರಶ್ನೆ ಉದ್ಲವವಾಗಲಿದೆ ಎಂದು ಹೇಳಿದರು ಇದೇ ತಿಂಗಳಲ್ಲಿ ನಡೆಯಲಿರುವ ಸ್ವಳಿಯ ಸಂಸ್ವೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಉತ್ತಮ ಸಾಧನೆ ಮಾಡಲಿದ್ದು ಇತರೆ ಎಲ್ಲ ಚುನಾವಣೆಗಳಂತೆ ಸ್ವಳಿಯ ಸಂಸ್ಥೆ ಚುನಾವಣೆ ಕೂಡ ಪ್ರಮುಖವಾದುದು

ಮುಂಬರುವ ಲೋಕಸಭಾ ಚುನಾವಣೆಗೆ ಪಕ್ಷವನ್ನು ಬೂತ್ಮಟ್ಟದಿಂದ ಗಟ್ಟಿಗೊಳಿಸುವ ಕೆಲಸ ನಡೆಯುತ್ತಿದೆ ಅದಕ್ಕಾಗಿ ಪಕ್ಷದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳನ್ನು ಸಜ್ಜುಗೊಳಿಸಲಾಗುತ್ತಿದೆ ಈ ಓನ್ನಲೆ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲಾಗಿದೆ ದಿನೇತ್ ಗುಂಡೂರಾವ್ ಹೇಳಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದೀರಿ ರಾಜ್ಯದಲ್ಲಿ ಶೂನ್ತ ಬಂಡವಾಳ ನೈಸರ್ಗಿಕ ಕೃಷಿ ಪದ್ದತಿಯನ್ನು ಶೀಘವೇ ಅನುಷ್ಠಾನಕ್ಕೆ ತರಲಾಗುವುದು ಎಂದು ಕೃಷಿ ಖಾತೆ ಸಚಿವ ಎನ್

ಚಾಮರಾಜನಗರದ ಪೊಂಡರುಬಾಳು ಗ್ರಾಮದಲ್ಲಿರುವ ರೈತಪರ ಹೋರಾಟಗಾರ ಪ್ರೊಫೇಸರ್ ಎಂ

ನಂಜುಂಡಸ್ವಾಮಿ ಅವರ ಸ್ಮಾರಕಕ್ಕೆ ಭೇಟಿ ನೀಡಿ ಮಷ್ವನಮನ ಸಲ್ಲಿಸಿ ನಂತರ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ತೂನ್ಯ ಬಂಡವಾಳದ ನೈಸರ್ಗಿಕ ಕ್ಕಷಿಗೆ ಈಗಾಗಲೇ ಸಮಿಶ್ರ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಲಾಗಿದ್ದು ರಾಜ್ಕಾದ್ಯಂತ ಅದು ವಿಸ್ತರಣೆಯಾದ ಕೂಡಲೇ ಶೂನ್ತ ಬಂಡವಾಳದ ನೈಸರ್ಗಿಕ ಕೃಷಿ ಪದ್ದತಿಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಹೇಳಿದರು ರೈತರು ಸಹಕಾರ ಸಂಘಗಳಲ್ಲಿ ಪಡೆದಿರುವ ಸಾಲವನ್ನು ಮೊದಲ ಪಂತದಲ್ಲಿ ಮನ್ನಾ ಮಾಡಲು ತೀರ್ಮಾನ ಕೈಗೊಂಡಿದ್ದು ಎರಡನೇ ಪಂತದಲ್ಲಿ ಖಾಸಗಿ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಲು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ಪೇಳೆದರು

ವೆಂಕಯ್ತ ನಾಯ್ಡು ಪಾಲ್ಗೊಳ್ಳಲಿದ್ದಾರೆ

ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ಸ್ಮಾರ್ಟ್ ಸಿಟಿ ಯೋಜನೆ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು

ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಮಳೆ ಹಾನಿ ನಷ್ಟ ಪರಿಹಾರಕ್ಕೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧಾರ ಅತಿವೃಷ್ಷಿಯಿಂದ ಹಾನಿಗಿಡಾದ ಕೊಡಗು ಜಿಲ್ಲೆಯಲ್ಲಿ ದೇಶದಲ್ಲೇ ಮಾದರಿಯಾಗುವಂತ ಮನೆಗಳ ಮನರ್ನಿರ್ಮಾಣಕ್ಕೆ ಕ್ರಮ ವಸತಿ ಖಾತೆ ಸಚಿವ ಯು

ಿ ರಾಜ್ಯದಲ್ಲಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೈಷಿ ಪದ್ಧತಿ ಶೀಘು ಅನುಷ್ಠಾನ ಕೃಷಿ ಖಾತೆ ಸಚಿವ ಎನ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು